ಕರ್ನಾಟಕದಲ್ಲಿ ಬಾಕಿ ಉಳಿದಿರುವ ರಸ್ತೆ ಯೋಜನೆಗಳ ಬಗ್ಗೆ ಚರ್ಚಿಸಲು ನವದೆಹಲಿಯಲ್ಲಿ ಕೇಂದ್ರ ಸಚಿವ ನಿತಿನ್ಗಡ್ಡರಿ ಅವರನ್ನು ಇಂದು ಭೇಟಿಯಾಗಲಿರುವ ಮುಖ್ಯಮಂತ್ರಿ ಎಚ್

ಆಧಾರ್ ನೆಪವೊಡ್ಡಿ ಯಾವುದೇ ಮಗುವಿಗೆ ಶಾಲಾ ದಾಖಲು ನಿರಾಕರಿಸಬಾರದು ಎಂದು ಶಾಲೆಗಳಿಗೆ ವಿಶಿಷ್ಟ ನೋಂದಣಿ ಪ್ರಾಧಿಕಾರ ಸೂಚನೆ

ಐ ಎ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ ಹರ್ಕತ್ ಉಲ್ ಹರ್ಬ್ ಇ ಇಸ್ಲಾಂ ಹೆಸರಿನಲ್ಲಿ ಈ ಶಿಬಿರಗಳು ತೆರೆದಿವೆ ಎನ್ನಲಾಗಿದೆ ದೆಹಲಿಯ ಸಿಲಾಂಪುರ ಹಾಗೂ ಉತ್ತರಪ್ರದೇಶದ ಅಮ್ರೋಹಾಗಳಲ್ಲಿ ಶೋಧ ಕಾರ್ಯಾಚರಣೆ ಇಂದು ಬೆಳಗಿನಿಂದ ನಡೆಸಲಾಗುತ್ತಿದ್ದು ಮೂವರು ಶಂಕಿತರನ್ನು ಬಂದಿಸಲಾಗಿದೆ ಎಂದು ಎನ್ ಐ ಎ ಮೂಲಗಳು ತಿಳಿಸಿವೆ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಿ ಸಲಾಗುತ್ತಿದೆ ಬ್ರಹ್ಮಪುತ್ರ ನದಿಗೆ ಅಸ್ಸಾಂನ ದೋಗಿಬಿಲ್ನಲ್ಲಿ ನಿರ್ಮಿಸಿರುವ ಅತಿ ಉದ್ದದ ರೈಲು ಮತ್ತು ರಸ್ತೆ ಸೇತುವೆಯು ದೇಶದ ಹಾಗೂ ಈಶಾನ್ಯ ಭಾಗದ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಗೊಳಿಸಲಿದೆ ಈ ಸೇತುವೆಯ ಮೂಲಕ ವಾಹನಗಳ ಸಂಚಾರ ಹೆಚ್ಚಾಗುವುದರಿಂದ ರಕ್ಷಣಾ ವ್ಲವಸ್ಥೆಗೆ ಬಲ ದೊರೆಯಲಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಎಂದು ಹೇಳಿದ್ದಾರೆ

ಈ ಸೇತುವೆಯ ದೇಶದ ಅತಿ ಉದ್ದದ ಮತ್ತು ಏಷ್ಟಾದ ಎರಡನೇ ಅತಿ ದೊಡ್ಡ ರೈಲು ಮತ್ತು ರಸ್ತೆ ಸೇತುವೆಯಾಗಿದೆ ಈ ಸೇತುವೆ ಮೂಲಕ ಹಾದು ಹೋಗುವ ತೀನ್ ಸುಕಿಯಾ ನರ್ಗಲ್ಗುನ್ ಇಂಟರ್ಬಿಟಿ ಎಕ್ಸ್ಪ್ರೆಸ್ ಪ್ರಥಮ ಪ್ರಯಾಣಿಕ ರೈಲಿಗೂ ಇದೇ ವೇಳೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿದರು ಅಭಿವೃದ್ದಿ ಯೋಜನೆಗಳ ಜಾರಿಯಲ್ಲಿ ವಿರಿಳಿತ ಸಂಸ್ಕತಿಯನ್ನು ಎನ್ಡಿಎ ಸರ್ಕಾರ ಬದಲಾಯಿಸಿದೆ ನಿಗದಿತ ಸಮಯದಲ್ಲಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಮೋದಿ ಹೇಳಿದರು

ಆದರೆ ನಾಲೂವರೆ ವರ್ಷದಲ್ಲಿ ಎನ್ಡಿಎ ಸರಕಾರ ಹೊಸ ಮೂರು ಸೇತುವೆ ನಿರ್ಮಾಣ ಮಾಡಿದೆ ಎಂದು ಪ್ರಧಾನಿ ತಿಳಿಸಿದರು

ವಿವಾಹಿತ ಮುಸ್ಲಿಂ ಮಹಿಳೆಯ ಪಕ್ಕುಗಳನ್ನು ರಕ್ಷಿಸುವ ಹಾಗೂ ಆಕೆಯ ಪತಿ ತಲಾಕ್ ಮೂಲಕ ವಿಜ್ಲೇದನ ನೀಡುವುದನ್ನು ತೆರಯುವ ಕುರಿತ ಈ ಮಸೂದೆಯನ್ನು ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಮಂಡಿಸಲಿದ್ದಾರೆ ಮೂರು ಬಾರಿ ತಲಾಕ್ ಹೇಳುವ ಮೂಲಕ ವಿಜ್ಞೇದನ ನೀಡುವುದು ಅಕ್ಷಮ್ಯ ಹಾಗೂ ಕಾನೂನು ಬಾಹಿರ ಎಂದು ಮಸೂದೆಯಲ್ಲಿ ಹೇಳಲಾಗಿದೆ ಈ ಕಾನೂನು ಉಲ್ಲಂಘಸಿದ ವ್ಯಕ್ತಿಗೆ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸುವ ಬಗ್ಗೆ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಮಸೂದೆ ಮಂಡನೆಯ ಹಿನ್ನೆಲೆಯಲ್ಲಿ ಪಕ್ಷದ ಎಲ್ಲಾ ಸಂಸದರು ಕಲಾಪದಲ್ಲಿ ಹಾಜರಿರಬೇಕೆಂದು ಬಿಜೆಪಿ ವಿಪ್ ಜಾರಿ ಮಾಡಿದೆ ಅಭಿವೃದ್ಧಿ ಹೊಂದಿದ ದೇಶಗಳ ವಿಕ್ವವಿದ್ಯಾಲಯಗಳಿಗೆ ಆಸ್ಪತ್ರೆಗಳಿಗೆ ಹಾಗೂ ಇತರೆ ಸಂಸ್ಥೆಗಳಿಗೆ ಅಪಾರ ಪ್ರಮಾಣದ ದೇಣಿಗೆ ಪರಿದು ಬರುತ್ತಿದ್ದು ಇದಕ್ಕೆ ಶ್ರಮುಖ ಕಾರಣ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ಆಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಗನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಅರುಣ್ ಜೇಟ್ಲ ಭಾರತದಲ್ಲಿ ಇದಕ್ಕೆ ಹೆಚ್ಚು ಅವಕಾಶಗಳು ದೊರೆಯುತ್ತಿಲ್ಲ ಇದರಿಂದ ದೇಣಿಗೆ ಪ್ರಮಾಣ ಕಡಿಮೆ ಇದೆ ಎಂದರು ಭಾರತದಲ್ಲಿರುವ ಕೆಲವು ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳಿಂದ ಮತ್ತು ಸಿಎಎಸ್ಆರ್ ಕಾರ್ಯಕ್ರಮಗಳಿಂದ ದೇಣಿಗೆ ಪಡೆಯುತ್ತಿವೆ ಎಂದು ಸಚಿವರು ಹೇಳಿದರು

ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಪರ್ಕ ಕ್ರಾಂತಿ ಹಾಗೂ ಅಭಿವೃದ್ಧಿಗೆ ಮಹತ್ತರ ಅಡಿಗಲ್ಲು ಹಾಕಿದ್ದರು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡ ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಮಾಜಿ ಪ್ರಧಾನಮಂತ್ರಿ ವಾಜಪೇಯಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡಿದರು

ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಇಂದು ದೆಹಲಿಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಲಿದ್ದು ರಾಜ್ಯದಲ್ಲಿ ಬಾಕಿ ಉಳಿದಿರುವ ಹಲವಾರು ರಸ್ತೆ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ

ಹುಬ್ಬಳ್ಳಿ ವಿಮಾನ ನಿಲ್ವಾಣಕ್ಕೆ ಸಂಗೋಳ್ಳಿ ರಾಯಣ್ಣ ಎಂದು ಹೆಸರಿಡಲು ನಾಗರಿಕ ವಿಮಾನಯಾನ ಸಚಿವರನ್ನು ಅವರು ಕೋರಲಿದ್ದಾರೆ ಸುರೇಶ್ ಪ್ರಭು ಅವರ ಭೇಟ ನಂತರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಲ್ಲಿದ್ದಲು ಸಚಿವ ಪಿಯೂಶ್ ಗೋಯಲ್ ಅವರನ್ನು ಭೇಟಿ ಮಾಡಿ ರಾಜ್ಯಕ್ಷೆ ಕಲ್ಲಿದ್ದಲು ಪೂರೈಕೆ ಮಾಡುವ ಕುರಿತಂತೆ ಚರ್ಚಿಸಲಿದ್ದಾರೆ ವಿದ್ಯಾರ್ಥಿಗಳ ನೋಂದಣಿಗೆ ಆಧಾರ್ ಸಂಖ್ಯೆಯನ್ನು ಕಡ್ವಾಯವಾಗಿ ಸಲ್ಲಿಸಬೇಕೆಂದು ಶಾಲೆಗಳ ಆಡಳಿತ ಮಂಡಳಿ ಕೇಳುವ ಅಗತ್ಯವಿಲ್ಲ ಎಂದು ವಿಶಿಷ್ಟ ಗುರುತು ಚೀಟಿ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ

ಒಂದು ವೇಳೆ ಹಾಗೆ ಮಾಡಿದರೆ ಅದು ಸುಪ್ರೀಂ ಕೋರ್ಟ್ ತೀರ್ಮ ವಿರುದ್ಧವಾಗಿರಲಿದೆ ಎಂದರು ಕೆಲವು ಶಾಲೆಗಳು ಕಡ್ವಾಯವಾಗಿ ಆಧಾರ್ ಸಂಬ್ಕೆ ನೀಡಬೇಕೆಂದು ಒತ್ತಡ ಹೇರಿರುವ ಬಗ್ಗೆ ವರದಿಗಳು ಬಂದಿವೆ

ನವದೆಹಲಿಯಲ್ಲಿ ಸಾವಿರಾರು ಶಾಲೆಗಳಲ್ಲಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನೋಂದಣಿ ಆರಂಭವಾಗಿರುವ ಬೆನ್ನಲ್ಲೇ ವಿಶಿಷ್ಟ ಗುರುತು ಚೀಟ ಪ್ರಾಧಿಕಾರ ಈ ಸ್ಪಷ್ಟನೆ ನೀಡಿದೆ

ಆಕಾಶವಾಣಿಗೆ ಈ ಕುರಿತು ಮಾಹಿತಿ ನೀಡದ ಹವಾಮಾನ ಇಲಾಖೆಯ ಚರಣ್ ಸಿಂಗ್ ಪಂಜಾಬ್ ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ ಶೀತಗಾಳಿ ಮುಂದುವರೆಯಲಿದ್ದು ಮಧ್ಯಪ್ರದೇತ ಛತ್ತೀಸ್ಗಡ ಸೌರಾಷ್ಷ ಮತ್ತು ಕಜ್ ಪ್ರದೇಶದಲ್ಲಿ ಮತ್ತಷ್ಟು ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ಈ ಪ್ರದೇಶಗಳಲ್ಲಿ ಕನಿಷ್ನ ತಾಪಮಾನ ಸಾಮಾನ್ಗಕ್ಷಿಂತ ಕಡಿಮೆ ಇದೆ ರಾಜಧಾನಿ ದೆಹಲಿಯಲ್ಲಿ ಮಂಜು ಮುಸುಕಿದ ವಾತಾವರಣವಿದ್ದು ಹಲವು ವಿಮಾನಗಳ ಸಂಚಾರಕ್ಕೆ ಅಡೆಚಣೆಯಾಗಿದೆ ಉತ್ತರ ಪ್ರದೇಶದ ಹಲವು ಭಾಗಗಳಲ್ಲಿ ಶೀತಗಾಳಿ ವಾತಾವರಣ ಮುಂದುವರೆದಿದ್ದು

ಹಿಮಾಚಲ ಪ್ರದೇಶ ಜಮ್ಗು ಕಾಶ್ೀರದಲ್ಲಿ ಕನಿಷ್ಠ ತಾಪಮಾನ ಇಳಿಮುಖವಾಗಿದ್ದು ತೀವ್ರ ಚಳಿಯ ವಾತಾವರಣ ಉಂಟಾಗಿದೆ

ಜಮ್ಮ ಕಾತ್ನೀರದಲ್ಲೂ ಶ್ರೀನಗರ ಹೊರತುಪಡಿಸಿ ಬಹುತೇಕ ಎಲ್ಲ ಕಡೆಗಳಲ್ಲೂ ಸೊನ್ನೆ ಡಿಗ್ರಿಗಿಂತಲೂ ಕಡಿಮೆ ಇದೆ

ಅಟಲ್ ಆಯುಷ್ನಾನ್ ಉತ್ತರಾಖಂಡ್ ಯೋಜನೆಗೆ ನಿನ್ನೆ ಡೆಹರಾಡೂನ್ನಲ್ಲಿ ಚಾಲನೆ ನೀಡಲಾಗಿದೆ

ನರಸಮ್ನ ಅವರು ಕರ್ನಾಟಕದ ಜನತೆಗೆ ನೀಡುತ್ತಿದ್ದ ಹೆರಿಗೆ ಹಾಗೂ ಶುಶ್ರೂಷ ಸೇವೆ ಸದಾ ಕಾಲ ನೆನಪಿಡುವಂತದ್ದು ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ಸಮಾಜದ ಬಡ ವರ್ಗದ ಜನರಿಗೆ ಅವರು ತೋರುತ್ತಿದ್ದ ಕರುಣೆ ಹಾಗೂ ನೀಡುತ್ತಿದ್ದ ಸೇವೆ ಶ್ಲಾಘನೀಯ ಎಂದು ಪ್ರಧಾನಮಂತ್ರಿ ಬಣ್ಣೆಸಿದ್ದಾರೆ ಪದ್ಮಶ್ರೀ ಪುರಸ್ಪತ ಸೂಲಗಿತ್ತಿ ನರಸಮ್ನ ನಿನ್ನೆ ಬೆಂಗಳೂರಿನಲ್ಲಿ ನಿಧನರಾದರು

ಕರ್ನಾಟಕದ ಪಾವಗಡ ತಾಲೂಕಿನ ಕುಗ್ರಾಮದಲ್ಲಿ ಜನಿಸಿದ್ದ ಅವರು ಕೃಷ್ಣಾಮರದ ಸೂಲಗಿತ್ತಿ ಎಂದೇ ಬ್ಲಾತರಾಗಿದ್ದರು